ತ್ರಿವಳಿ ತಲಾಕ್ ನಿಷೇಧ ವಿಧೇಯಕಕ್ಕೆ ರಾಜ್ಯಸಭೆ ಅಂಗೀಕಾರ ಸಮಾನತೆ ಫನತೆ ಹಾಗೂ ಲಿಂಗ ನ್ನಾಯ ಖಾತರಿಪಡಿಸುವ ಉದ್ದೇಶ ಮುಖ್ಲಿಂ ಮಹಿಳೆಯರ ವಿವಾಹ ಹಕ್ಕು ರಕ್ಷಣೆ ಮಸೂದೆ ಹೊಂದಿದೆ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್

ಮಧ್ಯಪ್ರದೇಶದ ಬಹುತೇಕ ಭಾಗಗಳಲ್ಲಿ ಮುಂದುವರೆದ ಮಳೆ

ಟೆನ್ನಿಸ್ ಅಗ್ರ ಸಿಂಗಲ್ಸ್ ಆಟಗಾರ ಪ್ರಜ್ವೇಶ್ ಗುಣೇಶ್ವರನ್ ಆಸ್ವೇಲಿಯಾದ ಜಾನ್ ಮಿಲ್ಮನ್ ಮಣಿಸಿ ಎಟಪಿ ಟೂರ್ನಿಯಲ್ಲಿ ಅಭಿಯಾನ ಆರಂಭ

ಈ ಮೂಲಕ ತ್ರಿವಳಿ ತಲಾಕ್ ವಿಧೇಯಕಕ್ಕೆ ಲೋಕಸಭೆಯ ಅನುಮೋದನೆ ದೊರಕಿದೆ ಇದಕ್ಕೂ ಮುನ್ನ ತ್ರಿವಳಿ ತಲಾಕ್ ವಿಧೇಯಕ ಸಮಾನತೆ ಫನತೆ ಹಾಗೂ ಲಿಂಗ ನ್ಲಾಯವನ್ನು ಬಾತರಿಪಡಿಸುವ ಉದ್ದೇತ ಹೊಂದಿದೆ ಎಂದು ಕೇಂದ್ರ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ರಾಜ್ಲಸಭೆಗಿಂದು ತಿಳಿಸಿದ್ದಾರೆ

ಇಂದು ಬೆಳಗ್ಗೆ ವಿಧೇಯಕವನ್ನು ರಾಜ್ಯಸಭೆಯಲ್ಲಿ ಪರ್ಕಾಲೋಚನೆ ಹಾಗೂ ಅಂಗೀಕಾರಕ್ಕೆ ಮಂಡಿಸಲಾಯಿತು ನಂತರ ವ್ಲಾಪಕ ನೆಲೆಯಲ್ಲಿ ಚರ್ಚೆ ನಡೆಯಿತು ಹಲವು ಸದಸ್ಗರು ಚರ್ಚೆಯಲ್ಲಿ ಪಾಲ್ಗೊಂಡರು ವಿಧೇಯಕ ಮಂಡಿಸಿ ಮಾತನಾಡಿದ ಸಚಿವ ರವಿಶಂಕರ್ ಪ್ರಸಾದ್ ದಿಢೀರ್ ತ್ರಿವಳಿ ತಲಾಕ್ ವಿರುದ್ದ ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿದ್ದರೂ ಈ ಆಚರಣೆ ಈಗಲೂ ದೇಶದ ಹಲವು ಭಾಗಗಳಲ್ಲಿ ಮುಂದುವರೆದಿದೆ ವಿಧೇಯಕ ಯಾವುದೇ ಸಮುದಾಯ ಅಥವಾ ಧರ್ಮದ ವಿರುದ್ದವಲ್ಲ ರಾಜಕೀಯ ದೃಷ್ಷಿಯಿಂದ ವಿಧೇಯಕವನ್ನು ನೋಡಬಾರದು ಎಂದು ಮನವಿ ಮಾಡಿದರು ಚರ್ಚೆಯಲ್ಲಿ ಪಾಲ್ಗೊಂಡ ಪ್ರತಿಪಕ್ಷ ನಾಯಕ ಗುಲಾಮ್ ನಬಿ ಅಜಾದ್ ಮುಸ್ಲಿಂ ಸಮುದಾಯದ ಕುಟುಂಬ ವ್ಯವಸ್ಥೆಯನ್ನು ಸರ್ಕಾರ ಗುರಿಯಾಗಿಸಿಕೊಂಡಿದೆ ಎಂದು ಆರೋಪಿಸಿದರು ತ್ರಿವಳಿ ತಲಾಕ್ ವಿಧೇಯಕ ಸಂತ್ರಸ್ತ ಮಹಿಳೆಗೆ ರಕ್ಷಣೆ ಹಾಗೂ ಜೀವನಾಂಶವನ್ನು ಕೊಡುವ ಯಾವುದೇ ನಿಬಂಧನೆ ಒಳಗೊಂಡಿಲ್ಲ ಎಂದರುತ್ರಿವಳಿ ತಲಾಕ್ ವಿಧೇಯಕವನ್ನು ಸಮರ್ಥಿಸಿಕೊಳ್ಳಲು ಸುಪ್ರಿಂಕೋರ್ಟ್ ನೀಡಿರುವ ಅಲ್ಲ ಸದಸ್ದರ ತೀರ್ಷನ್ನು ಬಳಸಿಕೊಳ್ಳುತ್ತಿದೆ ವಿಧೇಯಕ ರಾಜಕೀಯ ಪ್ರೇರಿತವಾಗಿದೆ ವಿಧೇಯಕವನ್ನು ಆಯ್ಕೆ ಸಮಿತಿಗೆ ಒಪ್ಪಿಸಬೇಕು ಎಂಬ ಬೇಡಿಕೆಯನ್ನು ಪುನರುಚ್ಚರಿಸಿದರು ಮಹಿಳಾ ಮೀಸಲಾತಿ ಮಸೂದೆಯನ್ನು ಸಂಸತ್ ಅನುಮೋದಿಸಬೇಕು ಎಂದು ಒತ್ತಾಯಿಸಿದರು ವಿಧೇಯಕ ವಿರೋಧಿಸಿದ ಎನ್ಡಿಎ ಮೈತ್ರಿ ಕೂಟದ ಜೆಡಿಯು ಸಭಾತ್ಯಾಗ ನಡೆಸಿತು

ಗ್ರಾಹಕರ ಹಿತಾಸಕ್ತಿಗಳನ್ನು ರಕ್ಷಿಸಲು ಹಾಗೂ ಗ್ರಾಹಕರಿಗೆ ಸಂಬಂಧಿಸಿದ ವ್ಯಾಜ್ಞಗಳನ್ನು ಸಕಾಲಿಕವಾಗಿ ಇತ್ತರ್ಥಗೊಳಿಸಲು ಹಾಗೂ ಪರಿಣಾಮಕಾರಿ ಆಡಳಿತಕ್ನಾಗಿ ಪ್ರಾಧಿಕಾರಗಳನ್ನು ಸ್ವಾಪಸಲು ವಿಧೇಯಕ ಅನುವು ಮಾಡಿಕೊಡಲಿದೆ ಗ್ರಾಹಕರ ಹಕ್ಕುಗಳ ರಕ್ಷಣೆ ಅನುಷ್ಟಾನ ಹಾಗೂ ಉತ್ತೇಜಿಸಲು ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರ ಸ್ವಾಪಿಸಲು ಕೇಂದ್ರ ಸರ್ಕಾರಕ್ಕೆ ವಿಧೇಯಕ ಅವಕಾಶ ಕಲ್ಪಸಲಿದೆ

ಜಿಲ್ಲೆ ರಾಜ್ಯ ಹಾಗೂ ರಾಷ್ಷೀಯ ಮಟ್ಟದಲ್ಲಿ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗಗಳನ್ನು ರಚಿಸಲು ವಿಧೇಯಕ ಅವಕಾಶ ನೀಡಲಿದೆ ಇದಕ್ಕೂ ಮುನ್ನ ವಿಧೇಯಕವನ್ನು ಮಂಡಿಸಿದ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಖಾತೆ ರಾಜ್ಯ ಸಚಿವ ರಾವ್ ಸಾಹೇಬ್ ಪಾಟೀಲ್ ದಾನ್ತೆ ವಿಧೇಯಕ ಹಲವು ನಿಯಮಾವಳಗಳನ್ನು ಸರಳೀಕರಿಸುವ ಉದ್ದೇತ ಹೊಂದಿದೆ ಗ್ರಾಹಕರು ತಮ್ನ ದೂರುಗಳ ಸಂಬಂಧ ಪ್ರಸ್ತುತ ತ್ವರಿತ ಪರಿಹಾರ ಪಡೆಯಲು ಸಾಧ್ಯವಾಗುತ್ತಿಲ್ಲ ವಿಧೇಯಕ ಅನುಮೋದನೆ ನಂತರ ಗ್ರಾಹಕರು ತ್ವರಿತವಾಗಿ ನ್ನಾಯಪಡೆಯಲು ಸಾಧ್ಯವಾಗಲಿದೆ ಎಂದು ವಿವರಿಸಿದರು ಬಿಜೆಪಿಯ ರಾಜೇಂದ್ರ ಅಗರ್ವಾಲ್ ವಿಧೇಯಕ ಸಮಗ್ರವಾಗಿದ್ದು ವಿದ್ದುನ್ನಾನ ವಾಣಿಜ್ಯ ಯುಗದಲ್ಲಿ ಗ್ರಾಹಕರನ್ನು ಸುಲಭವಾಗಿ ಶೋಷಿಸಬಹುದಾಗಿದೆ ವ್ಲಾಪಾರ ವ್ಲವಹಾರದ ಸ್ವರೂಪವೇ ಬದಲಾಗಿದೆ ಎಂದು ಹೇಳಿದರು ತ್ಯಣಮೂಲ ಕಾಂಗ್ರೆಸ್ನ ಪ್ರತಿಮಾ ಮಂಡಲ್ ಗ್ರಾಹಕರ ರಕ್ಷಣೆಗೆ ಬಲವಾದ ವ್ಯವಸ್ಥೆ ಸ್ವಾಪಿಸಲು ವಿಧೇಯಕ ಅನುವು ನೀಡಲಿದೆ ವಿಧೇಯಕದ ವ್ಯಾಪ್ತಿಗೆ ವಿದ್ಯುನ್ನಾನ ವಾಣಿಜ್ಯವನ್ನು ಒಳಪಡಿಸಿರುವುದು ಅತಿದೊಡ್ಡ ಸುಧಾರಣೆಯಾಗಿದೆ ಎಂದು ಬಣ್ಣೆಸಿದರು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮೊಜಾಂಬಿಕ್ ಒಳಾಡಳಿತ ಸಚಿವ ಜೈಮೆ ಬಾಸಿಲೋ ಮೊಂಟ್ರಯೊ ಅವರೊಂದಿಗೆ ರಾಜಧಾನಿ ಮಾಪುಟೊದಲ್ಲಿ ಮಾತುಕತೆ ನಡೆಸಿದರು

ಈ ವಾಹನಗಳು ಮೊಜಾಂಬಿಕ್ ಪೊಲೀಸ್ ಪಡೆಗಳ ಭದ್ರತೆ ಹಾಗೂ ಸುರಕ್ಷತೆಯನ್ನು ಬಲಪಡಿಸುವ ನಿರೀಕ್ಷೆ ಇದೆ ವಾಹನಗಳ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಒಳಾಡಳಿತ ಸಚಿವ ಮೊಂಟ್ರಿಯೊ ತಮ್ನ ದೇಶಕ್ಕೆ ನೆರವು ನೀಡಿರುವ ಭಾರತಕ್ಕೆ ಕೃತಜ್ಞತೆ ವ್ಯಕ್ತಪಡಿಸಿದರು ನಿನ್ನೆ ರಾಜನಾಥ್ ಸಿಂಗ್ ಮೊಜಾಂಬಿಕ್ ಪ್ರಧಾನಮಂತ್ರಿ ಆಗಸ್ವೀನೊ ಡು ರೊಸಾರಿಯೊ ಅವರನ್ನು ಭೇಟ ಮಾಡಿ ಮಾತುಕತೆ ನಡೆಸಿದರು

ಬಿಕ್ಕಟ್ಟಿನ ಸಂದರ್ಭದಲ್ಲಿ ಭಾರತ ನೆರವು ನೀಡಿದ ಮೊದಲ ದೇಶವಾಗಿದೆ ಎಂದರು ರಕ್ಷಣಾ ಸಚಿವರು ವಿದೇಶಾಂಗ ವ್ಲವಹಾರಗಳ ಹಾಗೂ ಸಹಕಾರ ಸಚಿವ ಜೋಸ್ ಪಚಾಕೋ ಅವರನ್ನು ಭೇಟಿ ಮಾಡಿದರು ರಾಜನಾಥ್ ಸಿಂಗ್ ಮೂರು ದಿನಗಳ ದಕ್ಷಿಣ ಪೂರ್ವ ಆಫ್ರಿಕಾ ದೇಶದ ಭೇಟ ಪೂರ್ಣಗೊಳಿಸಿ ಇಂದು ರಾತ್ರಿ ಸ್ವದೇಶಕ್ಕೆ ಮರಳಲಿದ್ದಾರೆ ನೀತಿ ಆಯೋಗದ ಪ್ರಮುಖ ಉಪಕ್ರಮವಾದ ಅಟಲ್ ಇನೋವೇಷನ್ ಮಿಷನ್ ಏಮ್ಡಿ ನಾಳೆ ದೆಹಲಿಯಲ್ಲಿ ಸಮುದಾಯ ಆವಿಷ್ಣರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು ಕೇಂದ್ರ ಸಚಿವರಾದ ರಮೇಶ್ ಪೊಕ್ರಿಯಾಲ್ ನಿಶಾಂಕ್ ಹಾಗೂ ಧರ್ಮೇಂದ್ರ ಪ್ರಧಾನ್ ಜಂಟಯಾಗಿ ಕಾರ್ಯಕ್ರಮ ಉದ್ವಾಟಸಲಿದ್ದಾರೆ ದೇಶದಲ್ಲಿ ಆವಿಷ್ಕಾರದ ಕಲ್ಪನೆಗೆ ಪ್ರೋತ್ಸಾಹ ನೀಡುವ ಉದ್ದೇಶವನ್ನು ಈ ಕಾರ್ಯಕ್ರಮ ಹೊಂದಿದೆ ಈ ಕುರಿತು ಏಮ್ ಅಭಿಯಾನದ ನಿರ್ದೇಶಕ ಆರ್ ರಮಣನ್ ಮಾತನಾಡಿ ದೇಶದಲ್ಲಿ ಆವಿಷ್ನಾರದ ಹೊಸ ಕಲ್ವನೆಗೆ ಮೂಲ ಸೌಕರ್ಲವನ್ನು ಸಮಾನವಾಗಿ ವಿತರಿಸುವುದನ್ನು ಬಾತರಿಪಡಿಸಲು ಸಾಮಾಜಿಕ ಒಳಗೊಳ್ಳುವಿಕೆಯ ಪರಿಸರ ಸ್ಟಷ್ಸಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ ಎಂದರು ದೇಶದ ಒಂದನೇ ಹಂತ ಎರಡನೇ ಹಂತ ಹಾಗೂ ಮೂರನೇ ಹಂತದ ನಗರಗಳು ಸ್ನಾರ್ಟ್ ಒಟಗಳು ಹಾಗೂ ಮಹತ್ವಕಾಂಕ್ಷೆ ಜಿಲ್ಲೆಗಳು ಈಶಾನ್ಯ ರಾಜ್ಯ ಜಮ್ಮ ಮತ್ತು ಕಾಶ್ಮೀರ ಗ್ರಾಮೀಣ ಹಾಗೂ ಬುಡಕಟ್ಲು ಪ್ರದೇಶಗಳಿಗೆ ಹೊಂದುವಂತೆ ವಿಶೇಷವಾಗಿ ಯೋಜನೆಯನ್ನು ರೂಪಿಸಲಾಗಿದೆ ಎಂದು ವಿವರಿಸಿದರು

ಜೈಷ್ ಇ ಮೊಹಮದ್ನ ಫೈಯಾಜ್ ಪಂಚು ಹಾಗೂ ಆತನ ಸಹಚರ ಗುಂಡಿನ ಚಕಮಕಿಯಲ್ಲಿ ಹತ್ತೆಗೀಡಾಗಿದ್ದಾರೆ ಹತ್ತೆಗೀಡಾದ ಮತ್ತೊಬ್ಬ ಭಯೋತ್ಪಾದಕನ ಗುರುತನ್ನು ಪತ್ತೆ ಹಚ್ಚಲಾಗುತ್ತಿದೆ

ಎಸ್ಹೆಚ್ಒ ಗಂಭೀರ ಗಾಯಗೊಂಡು ಆಸ್ಪತ್ರೆಯಲ್ಲಿ ಮೃತಪಟ್ಟದ್ದರು ಈ ದಾಳಿಯಲ್ಲಿ ಫಯಾಜ್ನ ಕೈವಾಡ ಇತ್ತು ಎಂದು ಹೊಲೀಸ್ ಮೂಲಗಳು ಹೇಳಿವೆ ಭಯೋತ್ಪಾದಕ ಫ್ಲೆಯಾಜ್ ಹತ್ತೆ ಭದ್ರತಾ ಪಡೆಗಳ ದೊಡ್ಡ ಸಾಧನೆ ಎಂದು ಮೂಲಗಳು ಬಣ್ಣೆಸಿವೆ ಭಯೋತ್ಪಾದಕರು ಅಡಗಿದ್ದಾರೆ ಎಂಬ ಖಚಿತ ಮಾಹಿತಿ ಅನುಸರಿಸಿ ಪ್ರದೇಶವನ್ನು ಜಂಟಿ ಪಡೆಗಳು ಧಾವಿಸಿ ಇಡೀ ಪ್ರದೇಶವನ್ನು ಸುತ್ತುವರೆದು ಶೋಧನೆ ನಡೆಸಿದ ನಂತರ ಬಿಜ್ ಬೆಹರಾದ ಕಾಟು ಗ್ರಾಮದಲ್ಲಿ ಗುಂಡಿನ ಚಕಮಕಿ ಆರಂಭವಾಗಿತ್ತು ಜಮ್ನು ಕಾಶ್ನೀರದ ರಜೋರಿ ಜೆಲ್ಲೆಯ ಸುಂದೇರ್ ಬನಿ ವಲಯದ ಗಡಿನಿಯಂತ್ರಣ ರೇಖೆಯ ಬಳಿ ಪಾಕಿಸ್ನಾನ ಪಡೆಗಳು ಅಪ್ರಜೋದಿತವಾಗಿ ಗುಂಡಿನ ದಾಳಿ ನಡೆಸುವ ಮೂಲಕ ಮತ್ತೊಮ್ನೆ ಕದನ ವಿರಾಮ ಉಲ್ಲಂಘಿಸಿರುವ ಘಟನೆ ನಡೆದಿದೆ ಪಾಕಿಸ್ತಾನ ಪಡೆಗಳ ದಾಳಿಗೆ ಭಾರತೀಯ ಸೇನೆ ಪರಿಣಾಮಕಾರಿಯಾಗಿ ಪ್ರತಿದಾಳಿ ನಡೆಸಿದ್ದು ಪಾಕ್ ಸೇನೆಯ ನೆಲೆಗಳಿಗೆ ಭಾರಿ ಹಾನಿ ಉಂಟಾಗಿದೆ ಭಾರತೀಯ ಪಡೆಗಳ ಪ್ರತಿದಾಳಿಯಿಂದಾಗಿ ನೆರೆ ದೇಶದ ಯೋಧರಿಗೆ ಸಾಕಷ್ಟು ಹಾನಿಯಾಗಿದೆ ಎಂದು ರಕ್ಷಣಾ ವಕ್ತಾರರು ಆಕಾಶವಾಣಿಗೆ ತಿಳಿಸಿದ್ದಾರೆ ಗುಂಡಿನ ಚಕಮಕಿಯಲ್ಲಿ ಭಾರತದ ಕಡೆ ಓರ್ವ ಯೋಧ ಹುತಾತ್ತರಾಗಿದ್ದು ಹುತಾತ್ತ ಯೋಧನನ್ನು ಜಮ್ತು ಜಿಲ್ಲೆಯ ಆಕ್ನೂರ್ ತಹಶೀಲ್ಗೆ ನಿಯೋಜಿತರಾಗಿದ್ದ ನಾಯಕ್ ಕಿಷನ್ ಲಾಲ್ ಎಂದು ಗುರುತಿಸಲಾಗಿದೆ

ಬಹುತೇಕ ಪ್ರದೇಶಗಳಲ್ಲಿ ನೆರೆ ಪರಿಸ್ಥಿತಿ ಉಂಟಾಗಿದೆ ಜಲಾವೃತಗೊಂಡಿವೆ

ಪ್ರವಾಹದಿಂದಾಗಿ ಭೂಪಾಲ್ ಬೆತುಲ್ ಹೆದ್ದಾರಿಯನ್ನು ಬಂದ್ ಮಾಡಲಾಗಿದೆ ರಾಜ್ಯ ರಾಜಧಾನಿ ಹಾಗೂ ನಾಗ್ದರ್ ನಡುವಣ ಸಂಚಾರ ಅಸ್ತವಸ್ತಗೊಂಡಿದೆ

ದಕ್ಷಿಣ ಹಾಗೂ ಉತ್ತರ ಗುಜರಾತ್ನ ಕೆಲವು ಪ್ರದೇಶಗಳಲ್ಲಿ ಭಾರಿ ಮಳೆಯಾಗಿದೆ ಮಹಾರಾಷ್ಟದ ಹಲವು ಪ್ರದೇಶಗಳಲ್ಲಿ ಕಳೆದ ಕೆಲವು ದಿನಗಳಿಂದ ಭಾರಿ ಮಳೆ ಬೀಳುತ್ತಿದೆ ವಿದರ್ಭ ನಾಸಿಕ್ ಹಾಗೂ ಕೊಲ್ಲಾಪುರದ ಹಲವು ಪ್ರದೇಶಗಳಲ್ಲಿ ಪ್ರವಾಹದ ಸ್ಥಿತಿ ಸೃಪ್ಷಿಯಾಗಿದೆ

ಕಾಂಗ್ರೆಸ್ ಸಂಸದ ಸಂಜಯ್ ಸಿಂಗ್ ಪಕ್ಷಕ್ಕೆ ರಾಜೀನಾಮೆ ನೀಡಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ತಮ್ಮ ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿರುವುದಾಗಿ ಹೇಳಿದ್ದಾರೆ ಸಂಜಯ್ ಸಿಂಗ್ ರಾಜೀನಾಮೆಯನ್ನು ರಾಜ್ಯಸಭೆಯ ಸಭಾಪತಿ ಎಂ ವೆಂಕಯ್ಯ ನಾಯ್ವ ಸ್ವೀಕರಿಸಿದ್ದಾರೆ ಅವರು ನಾಳೆ ಬಿಜೆಪಿ ಸೇರುವ ಸಾಧ್ವತೆ ಇದೆ ಪಾಕಿಸ್ತಾನದ ವಿವಿಧ ಭಾಗಗಳಲ್ಲಿ ನಿರಂತರ ಮಳೆಯಿಂದಾಗಿ ಪ್ರವಾಹ ಪರಿಸ್ತಿತಿ ಉಂಟಾಗಿದ್ದು

ಡಬಲ್ಸ್ನಲ್ಲಿ ಭಾರತೀಯ ಜೋಡಿ ಜೀವನ್ ನೆಡುಸೆಂಚುಳಿಯನ್ ಹಾಗೂ ಪೂರವ್ ರಾಜ ಮೊದಲ ಸುತ್ತಿನಲ್ಲಿ ಲುಕಸ್ ಪೌಲಿ ಹಾಗೂ ಗ್ರಗೋರಿ ಬರೇರೆ ಎದುರು ಸೋಲು ಕಂಡಿದ್ದಾರೆ